ಈ ವಿಷಯದಲ್ಲಿ ಯಾವುದೇ ಸಂಧಾನ ಮಾತುಕತೆ ಅಥವಾ ಒಪ್ಪಂದದ ಸಾಧ್ನತೆಯನ್ನು ಭಾರತ ತಳ್ಲಹಾಕಿದೆ ಭಾರತೀಯ ವಾಯುಪಡೆಯ ಅಧಿಕಾರಿಯನ್ನು ಮಾನವೀಯತೆಯಿಂದ ನೋಡಿಕೊಳ್ಳಬೇಕು ಯಾವುದೇ ತೊಂದರೆ ನೀಡದೆ ಭಾರತಕ್ಕೆ ವಾಪಸ್ ಕಳುಹಿಸಿಕೊಡಬೇಕು ಎಂದು ಆಗ್ರಹಿಸಲಾಗಿದೆ ಎಂದು ದೆಹಲಿಯಲ್ಲಿ ಅಧಿಕಾರಿ ಮೂಲಗಳು ಹೇಳಿವೆ ಎಂಗ್ ಕಮಾಂಡರ್ ಅಭಿನಂದನ್ ಅವರ ಭೇಟಗೆ ಭಾರತ ಕಾನ್ಸುಲರ್ ಸೇವೆಯನ್ನು ಕೋರಿಲ್ಲ ವಶದಲ್ಲಿರುವ ರಕ್ಷಣಾ ಸಿಬ್ಬಂದಿಯನ್ನು ಹಿಡಿದಿಟ್ಟುಕೊಂಡು ಭಾರತವನ್ನು ಒತ್ತೆಯಾಳಾಗಿಸುವ ಚಿಂತನೆ ಪಾಕಿಸ್ತಾನ ನಡೆಸಿದರೆ ಅದು ನಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಎರಡೂ ದೇಶಗಳ ವಾಯುಪಡೆಗಳ ಕಾರ್ಯಾಚರಣೆಯ ವೇಳೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಪಾಕಿಸ್ತಾನದ ವಶಕ್ಕೆ ಪಡೆದುಕೊಂಡಿತ್ತು ಭಾರತದೊಂದಿಗೆ ಮಾತುಕತೆ ನಡೆಸಲು ಬಯಸುವುದಾದರೆ ಪಾಕಿಸ್ತಾನ ಭಯೋತ್ವಾದನೆಯ ವಿರುದ್ಧ ತಕ್ಷಣ ವಿಶ್ವಾಸಾರ್ಹ ಹಾಗೂ ಪರಿಶೀಲನಾರ್ಹ ಕ್ರಮವನ್ನು ಭಾರತ ಬಯಸುತ್ತದೆ ಎಂದು ಹೇಳಲಾಗಿದೆ ಭಾರತದೊಂದಿಗೆ ಮಾತುಕತೆ ನಡೆಸುವ ಕುರಿತು ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಮೂಲಗಳು ಮಾತುಕತೆಗೆ ಸೂಕ್ತ ಪರಿಸರ ಸೃಷ್ಟಿಸುವುದು ನೆರೆಯ ದೇಶಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದರು ಭಾರತದ ವಿರುದ್ಧ ಚೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆ ಭಾಗಿಯಾಗಿರುವ ಕುರಿತ ಸಾಕ್ಷೆ ಪುರಾವೆಗಳನ್ನೊಳಗೊಂಡ ದಾಖಲೆಯ ಸಂಗ್ರಹವನ್ನು ನಿನ್ನೆ ಪಾಕಿಸ್ತಾನದ ಹಂಗಾಮಿ ಹೈಕಮೀಷನರ್ಗೆ ಹಸ್ತಾಂತರಿಸಲಾಗಿದೆ ಎಂದು ಹೇಳಿದೆ ಪಾಕಿಸ್ತಾನ ಶ್ರಧಾನಿ ಮುಂದಿನ ಕ್ರಮಕೈಗೊಳ್ಳಬೇಕಾಗಿದೆ

ಭಯೋತ್ವಾಕ ದಾಳಿ ನಡೆಸುವ ಮೂಲಕ ದೇಶದ ಬೆಳವಣಿಗೆಯನ್ನು ತಡೆಯಲು ಮುಂದಾಗಿವೆ ತತುಗಳ ಈ ಹುನ್ನಾರಗಳಿಗೆ ಪ್ರತಿಯಾಗಿ ದೇಶದ ಎಲ್ಲ ನಾಗರಿಕರು ರಾಷ್ಟದ ಪರವಾಗಿ ಅಚಲವಾಗಿ ನಿಲ್ಲಲಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತ ಒಂದಾಗಿ ಬದುಕಲಿದೆ

ಒಗ್ಗಟ್ಟನಿಂದ ಅಭಿವೃದ್ಧಿ ಸಾಧಿಸಿ ಹೋರಾಡಿ ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದರು ವಿಡಿಯೋ ಕಾನ್ವರೆನ್ಸ್ ಮೂಲಕ ದೇಶಾದ್ಲಂತ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿದ ಅವರು ದೇತ ತನ್ನ ಭದ್ರತಾಪಡೆಗಳ ಮೇಲೆ ನಂಬಿಕೆ ಹೊಂದಿದ್ದು

ಇಡೀ ದೇಶ ಸೇನೆಯೊಂದಿಗಿದೆ

ಪಾಕಿಸ್ತಾನ ಮೂಲದ ಭಯೋತ್ಪಾದನಾ ಸಂಘಟನೆ ಜೈಷ್ ಎ ಮೊಹಮ್ನದ್ ಮುಖ್ಯಸ್ತ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಘೋಷಿಸುವಂತೆ ವಿಶ್ವಸಂಸ್ವೆಯ ಭದ್ರತಾ ಮಂಡಳಿಯ ಮುಂದೆ ಅಮೆರಿಕ ಬ್ರಿಟನ್ ಮತ್ತು ಪ್ರಾನ್ಸ್ ಹೊಸದಾಗಿ ಪ್ರಸ್ತಾವನೆ ಸಲ್ಲಿಸಿವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ನಾಳೆ ವಹಿಸಿಕೊಂಡ ನಂತರ ಮಸೂದ್ ಅಜರ್ನನ್ನು ನಿಷೇಧಿಸುವ ಪ್ರಸ್ತಾವನೆಯನ್ನು ಫ್ರಾನ್ಸ್ ಸಲ್ಲಿಸಲಿದೆ

ಜಾಗತಿಕ ಪ್ರವಾಸ ನಿರ್ಬಂಧ ಮತ್ತು ಆಸ್ತಿಗಳ ಮುಟ್ಟುಗೋಲಿಗೆ ಒತ್ತಾಯಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ತಮಿಳುನಾಡಿನ ಕನ್ನಾಕುಮಾರಿಯಲ್ಲಿ ಸುಮಾರು ಮೂರು ಸಾವಿರ ಕೋಟ ರೂಪಾಯಿ ವೆಚ್ಚದ ರಾಷ್ಷೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕು ಸ್ಟಾಪನೆ ನೆರವೇರಿಸಲಿದ್ದಾರೆ ಅಲ್ಲದೆ ರಸ್ತೆ ಸುರಕ್ಷತಾ ಪಾರ್ಕ್ ಹಾಗೂ ಸಾರಿಗೆ ವಸ್ತು ಸಂಗ್ರಹಾಲಯಕ್ಕೂ ಪ್ರಧಾನಿ ಚಾಲನೆ ನೀಡಲಿದ್ದಾರೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದ ಹೇಳಿಕೆಯಲ್ಲಿ ತಿಳಿಸಿದೆ

ಜನರನ್ನು ಅವಿಷ್ಣಾರ ವಿಜ್ಙಾನ ಹಾಗೂ ತಂತ್ರಜ್ಞಾನದೊಂದಿಗೆ ಬೆಸೆಯುವ ಅಗತ್ಯವನ್ನು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ

ಭವಿಷ್ಣದ ಅಗತ್ಯಗಳಿಗೆ ತಕ್ಕಂತೆ ವೈಜ್ವಾನಿಕ ಸಂಸ್ಥೆಗಳು ಅಭಿವೃದ್ದಿಗೊಳ್ಳಬೇಕು ಎಂದು ಹೇಳಿದರು

ಗಡಿ ನಿಯಂತ್ರಣರೇಬೆಯಲ್ಲಿನ ಸೇನಾ ಚೌಕಿಗಳನ್ನು ಗುರಿಯಾಗಿಟ್ಟುಕೊಂಡು ಕಳೆದ ಏಳು ದಿನಗಳಿಂದ ಸತತವಾಗಿ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದೆ ಕೃಷ್ಣಫಾಟ ವಲಯದ ಮೇಲೆ ಮೋರ್ಟಾರ್ ಶೆಲ್ಗಳು ಹಾಗೂ ಸಣ್ಣ ಪ್ರಮಾಣದ ಅಸ್ತಗಳಿಂದ ಅಪ್ರಚೋದಿತ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ದಾಳಿಗೆ ಭಾರತೀಯ ಸೇನೆಯು ತೀವ್ರ ಹಾಗೂ ಪರಿಣಾಮಕಾರಿಯಾದ ಪ್ರತ್ಯುತ್ತರ ನೀಡಿದೆ ಎಂದು ಅವರು ಹೇಳದರು

ಪಾಕಿಸ್ತಾನ ಶೆಲ್ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ಭಾಗದ ಜನರು ಮನೆಯಿಂದ ಹೊರಬರದಂತೆ ಸ್ಥಳೀಯ ಆಡಳಿತ ಸೂಚಿಸಿದೆ

ನ್ನಾಯಮೂರ್ತಿ ಅರುಣ್ ಮಿಶ್ರಾ ಹಾಗೂ ನವೀನ್ ಸಿನ್ಹಾ ಅವರನ್ನೊಳಗೊಂಡ ನ್ನಾಯಪೀಠ ಅಕ್ರಮ ಅರಣ್ಣವಾಸಿಗಳ ಕ್ಷೈಮ್ಗಳನ್ನು ತಿರಸ್ತರಿಸಲು ಅಳವಡಿಸಿಕೊಂಡಿರುವ ಪ್ರಕ್ರಿಯೆಗಳ ವಿವರವನ್ನು ಒಳಗೊಂಡ ಪ್ರಮಾಣಪತ್ರ ಸಲ್ಲಿಸಲು ರಾಜ್ಯ ಸರ್ಕಾರಗಳಿಗೆ ಆದೇಶಿಸಿದೆ